ಕಾಡು ಪ್ರಾಣಿಗಳಿಂದಾಗುವ ಬೆಳೆ ನಷ್ಟಕ್ಕೆ ವಿಮಾ ಸೌಲಭ್ದ ಕಲ್ಪಿಸಲು ಕೇಂದ್ರದ ನಿರ್ಧಾರ

ಲೋಕಸಭೆ ಮೂರು ವಿಧಾನಸಭೆಯ ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ನಾಡಿದ್ದು ಪಕ್ಷದ ಅಭ್ಯರ್ಥಿಗಳ ಆಯ್ಲೆ ಬಿಜೆಪಿ ರಾಜ್ಯಾಧ್ಯಕ್ವರು

ಮೈಸೂರು ದಸರಾ ಮಹೋತ್ವವಕ್ಕೆ ನಾಡಿದ್ದು ಬೆಳಿಗ್ಗೆ ವಿದ್ಯುಕ್ತ ಚಾಲನೆ

ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸೌಲಭ್ಯ ನೀಡಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಹೇಳಿದ್ದಾರೆ ಈ ಮುನ್ನ ಸ್ವಳೀಯ ಭೂಕುಸಿತ ಪ್ರವಾಪ ಬಿರುಗಾಳಿ ಮುಂತಾದವುಗಳಿಂದ ಉಂಟಾಗುವ ಬೆಳೆ ನಷ್ಷ ಫಸಲ್ಬಿಮಾ ಯೋಜನೆಯಡಿ ಬರುತ್ತಿರಲಿಲ್ಲ

ಇದಲ್ಲದೇ ಕೆಲವು ತೋಟಗಾರಿಕೆ ಬೆಳೆಗಳನ್ನು ಪ್ರಾಯೋಗಿಕವಾಗಿ ಫಸಲ್ಬಿಮಾ ಯೋಜನೆಯಡಿ ತರಲಾಗುವುದು ಕೃಷಿ ವಲಯದ ಪಲವು ಭಾಗೀದಾರರೊಂದಿಗೆ ಸಮಾಲೋಜನೆ ನಡೆಸಿದ ನಂತರ ಕೃಷಿ ವಿಮೆ ಯೋಜನೆಗೆ ತಿದ್ದುಪಡಿ ತರಲಾಗಿದೆ ಎಂದು ಕೇಂದ್ರ ಸಚಿವ ರಾಧಮೋಹನ್ ಸಿಂಗ್ ವಿವರಿಸಿದ್ದಾರೆ

ದೀನದಯಾಳು ನಾಯ್ಲು ಜನ್ನ ಶತಮಾನೋತ್ತವ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ನು ಭಾಗವಹಿಸಲಿದ್ದಾರೆ ಸಮಾರಂಭದಲ್ಲಿ ರಾಜ್ಯಪಾಲ ವಜೂ ಭಾಯಿ ವಾಲಾ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಭಾಗವಹಿಸಲಿದ್ದಾರೆ

ಕುಮಾರಸ್ವಾಮಿ ನಾಳೆ ಸಭೆ ನಡೆಸಲಿದ್ದಾರೆ ಪಾಲಿಕೆಯ ಆಯುಕ್ತ ಜಗಧೀಶ್ ಹಾಗೂ ಪೌರಕಾರ್ಮಿಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಮಧ್ಯೆ ಪೌರ ಕಾರ್ಮಿಕರ ಮುಷ್ಕರದ ಓನ್ನೆಲೆಯಲ್ಲಿ ಸ್ಥಳೀಯರೇ ಟ್ರಾಕ್ಷರ್ ಮೂಲಕ ಮನೆ ಮನೆಗೆ ತೆರಳಿ ಕಸ ಸಂಗ್ರಓಸಿದ ಬಗ್ಗೆ ವರದಿಯಾಗಿದೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿ ಉಪ ಚುನಾವಣೆ ನಡೆಯಲಿರುವ ಎಲ್ಲಾ ಕ್ಷೇತ್ರಗಳಿಗೆ ಪಕ್ಷದ ಅಭ್ಯರ್ಥಿಗಳಿಗೆ ಚರ್ಚೆಗಳು ನಡೆದಿದ್ದು ಇಂದು ಮತ್ತು ನಾಳೆ ಸಹ ಚರ್ಚೆ ಮುಂದುವರೆಯಲಿದೆ ಎಂದು ಹೇಳಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕದಿಂದ ಸ್ಪರ್ಧೆಗೆ ಇಳಿಯಲಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರವಾದದ್ದು ಎಂದು ಯಡಿಯೂರಪ್ಪ ತಿಳಿಸಿದರು ರೈತರ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರ ಪಲವಾರು ಯೋಜನೆಗಳನ್ನು ರೂಪಿಸಿದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇವುಗಳಲ್ಲಿ ಒಂದು ರಾಜ್ದದ ಗಡಿ ಜಿಲ್ಲೆ ಜಾಮರಾಜನಗರದ ಪಲವಾರು ಕಬ್ಬು ಬೆಳೆಗಾರರು ಪನಿ ನಿರಾವರಿ ಪದ್ಧತಿ ಅಳವಡಿಸಿಕೊಂಡು ಪೆಚ್ಚಿನ ಲಾಭಗಳಿಸುತ್ತಿದ್ದಾರೆ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದ ರೈತ ಮಹಿಳೆ ಚಂದ್ರಕಲಾ ಆನಂದ್ ಯೋಜನೆಯ ಲಾಭ ಪಡೆದವರಲ್ಲಿ ಒಬ್ಬರು

ದೊಡ್ಡೇಗೌಡ ಹೇಳಿದ್ದಾರೆ

ಬುಧವಾರ ಜಾಮುಂಡಿ ಬೆಟ್ಟದಲ್ಲಿ ವಿದ್ಯುತ್ತ ಚಾಲನೆ ನೀಡಲಾಗುವುದು

ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ಪಲವಾರು ಸಚಿವರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ

ಅಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಂದಿಧ್ವಜಕ್ಕೆ ಮೂಜೆ ಸಲ್ಲಿಸಿದ ಬಳಿಕ ವಿಜಯದಶಮಿ ಮೆರವಣಿಗೆ ಆರಂಭವಾಗಲಿದೆ ಕ್ಕಾಪ್ಟನ್ ಅರ್ಜುನ ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿರುವ ತಾಯಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಮೂಜೆ ಮಷ್ಪಾರ್ಜನೆ ಮಾಡುವ ಮೂಲಕ ಮೆರವಣಿಗೆಗೆ ಜಾಲನೆ ಸಿಗಲಿದೆ

ಮಹೇಶ್ ಹೇಳಿದ್ದಾರೆ ಅವರು ಮಡಿಕೇರಿಯಲ್ಲಿ ಜಿಲ್ಲಾ ದಸರಾ ಆಚರಣೆ ಕುರಿತ ಸಭೆಯಲ್ಲಿ ಮಾತನಾಡಿ ಪ್ರಕೃತಿ ವಿಕೋಪದಿಂದ ಜನ ಸಂಕಷ್ಷದಲ್ಲಿದ್ದಾರೆ ಹೀಗಾಗಿ ದಸರಾ ಆಚರಣೆಯನ್ನು ವಿಜೃಂಭಣೆಯ ಬದಲಿಗೆ ಸಾಂಪ್ರದಾಯಕವಾಗಿ ಆಚರಿಸುವಂತೆ ಸೂಚಿಸಿದ್ದಾರೆ ಇಂದು ಮಹಾಲಯ ಅಮಾವಾಸ್ಕೆ

ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಾಲಯ ಅಮಾವಾಸ್ತೆ ಆಚರಣೆ ಮಾಡಿ ಖಿತ್ಯಗಳಿಗೆ ಎಡೆ ಇಟ್ಟು ಸ್ಕರಣೆ ಮಾಡಲಾಗುತ್ತಿದೆ

ಸಮ್ಮೇಳನದ ಸಂಚಾಲಕರಾಗಿರುವ ಮಂಗಳಾ ಕಪ್ರೆ ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕುಟುಂಬ ಆರೋಗ್ಯ ಉತ್ತೇಜಿಸುವಲ್ಲಿ ಮಹಿಳೆಯರ ಪಾತ್ರ ಎಂಬುವುದು ಸಮ್ಮೇಳನದ ಘೋಷ ವಾಕ್ಯವಾಗಿರುತ್ತದೆ ಎಂದು ಹೇಳಿದರು ಮಹಿಳಾ ಸಾಹಿತ್ಯ ರಾಷ್ಷೀಯ ಭಾವೈಕ್ಯತೆ ಭಾಷಾ ಸೌಪಾರ್ದತೆ ಮಹಿಳಾ ಸಬಲೀಕರಣ ಮತ್ತು ಲಿಂಗ ಸಮಾನತೆ ಉತ್ತೇಜಿಸಲು ಕವಯತ್ರಿಯರಿಗೆ ಸಮಾವೇಶ ವೇದಿಕೆ ಕಲ್ಪಿಸಲಿದೆ ಸಮ್ಮೇಳನದಲ್ಲಿ ವಿವಿಧ ಪ್ರಶಸ್ತಿಗಳನ್ನು ಪ್ರಧಾನ ಮಾಡಲಾಗುವುದು ಎಂದು ಹೇಳಿದರು ಎಐಪಿಸಿ ಸಂಸ್ಟಾಪಕರಾದ ಲಾರಿ ಅಜಾದ್ ಸಮ್ನೇಳನಾಧ್ಯಕ್ಷರಾಗಿದ್ದು ಸಚಿವರಾದ ಬಂಡೆಪ್ಪ ಕಾಶಂಮರ್ ಜಯಮಾಲಾ ರಾಜಶೇಖರ್ ಪಾಟೀಲ್ ಸೇರಿದಂತೆ ಅನೇಕರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಕೇರಳದ ವೈನಾಡುವಿನಲ್ಲಿ ಈ ಬಾರಿ ಅತ್ಯುತ್ತಮ ಮಳೆಯಾದ್ದರಿಂದ ರಾಜ್ಯದ ಹೆಜ್ ಡಿ ಕೋಟೆ ತಾಲ್ಲೂಕಿನ ಕಬಿನಿ ಜಲಾಶಯ ಭರ್ತಿಗೊಂಡಿದ್ದು ಹೆಚ್ಚುವರಿ ನೀರನ್ನು ಕಪಿಲಾ ನದಿಗೆ ಹರಿದು ಬಿಡಲಾಗುತ್ತಿದೆ ಜೊತೆಗೆ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಒಳಪಡುವ ನಾಲೆಗಳಿಗೆ ಸಹ ಅಗಾಧ ಪ್ರಮಾಣದ ನೀರನ್ನು ಹರಿದು ಬಿಡಲಾಗುತ್ತಿದೆ ಇದರಿಂದಾಗಿ ಕಬಿನಿ ನಾಲಾ ವ್ಯಾಪ್ತಿಗೆ ಬರುವ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು ರೈತರು ಉತ್ಸಾಹದಿಂದ ಭಕ್ತದ ಕ್ಕಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಯಳಂದೂರು ಸಹಾಯಕ ಕ್ಕ ಪಿನಿರ್ದೇಶಕ ಎಂ

ದೊಡ್ಡೇಗೌಡ ಆಕಾಶವಾಣಿಯೊಂದಿಗೆ ಮಾತನಾಡಿ ಕಬಿನಿ ಜಲಾಶಯ ಭರ್ತಿಗೊಂಡ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಟ್ಲಿರುವುದರಿಂದ ರೈತರು ಸಂತಸದಿಂದ ಕ್ಕಷಿ ಇಲಾಖೆಯ ಸಹಾಯಧನ ಪಡೆದು ಭತ್ತದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ತಿಳಿಸಿದರು

ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ